ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಕೆ ಸಿಎಫ್ ಟಿಆರ್ಐ ಹಾಗೂ ರಾಜ್ಯದ ಕರ್ನಾಟಕ ಪುಡ್ ಲಿಮಿಟೆಡ್ ನಡುವೆ ಒಡಂಬಡಿಕೆಗೆ ಸಹಿ

ಕರಾವಳಿಯ ಜನಪ್ರಿಯ ಜಾನಪದ ತ್ರೀಡೆ ಕಂಬಳ ಋತು ಆರಂಭಕ್ಕೆ ಕ್ಷಣಗಣನೆ ಮೊದಲ ಕಂಬಳ ನಾಳೆ ಬಂಟ್ವಾಳ ತಾಲೂಕಿನ ಕಕ್ಕಪದವುನಲ್ಲಿ

ಕೃಷಿ ತೋಗಾರಿಕೆ ಪಶುಸಂಗೋಪನೆ ಮೀನುಗಾರಿಕೆ ಮತ್ತು ಆಹಾರ ಪ್ಯಾಕೆಜಿಂಗ್ ವಲಯಗಳಲ್ಲಿ ಸಿಎಫ್ಟಿಆರ್ಐ ಅಭಿವೃದ್ಧಿ ಪಡಿಸಿರುವ ಪಲವು ತಂತ್ರಜ್ಞಾನಗಳ ಬಗ್ಗೆ ಈ ಕಾರ್ಯಾಗಾರ ಬೆಳಕು ಚೆಲ್ಲಿದೆ ಇದರಿಂದ ರಾಜ್ಯದ ಆಹಾರ ಸಂಸ್ಕರಣೆ ವಲಯಕ್ಕೆ ಹೆಚ್ಚಿನ ಪ್ರಯೋಜನವಾಗಲಿದೆ ಎಂದು ಸಂಸ್ವೆಯ ಪ್ರಕಟಣೆ ತಿಳಿಸಿದೆ ರೈತರ ತಂಡಗಳು ನವೋದ್ಯಮಿಗಳು ಕೃಷಿ ಉತ್ಪನ್ನಗಳ ರಘ್ತುದಾರರು ಕಾರ್ಯಾಗಾರದಲ್ಲಿ ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ಹಾಗೂ ರಾಜ್ಯದ ಕರ್ನಾಟಕ ಮಡ್ ಲಿಮಿಟೆಡ್ ನಡುವೆ ಒಡಂಬಡಿಕೆಗೆ ಸಹಿ ಹಾಕಲಾಗಿದೆ ಜ್ಞಾನ ವಿನಿಮಯ ಮಾರಾಟ ಹಾಗೂ ತರಬೇತಿಗಳಿಗೆ ಸಂಬಂಧಿಸಿದ ಒಡಂಬಡಿಕೆ ಇದಾಗಿದ್ದು ಸಿಎಫ್ಟಿ ಆರ್ ಐ ಅಭಿವೃದ್ಧಿಪಡಿಸಿದ ತಂತ್ರಜ್ಞಾನಗಳನ್ನು ಉದ್ಯಮಿಗಳಿಗೆ ತಲುಪಿಸುವಲ್ಲಿ ಈ ಒಡಂಬಡಿಕೆ ನೆರವಾಗಲಿದೆ ದೋಸೆ ಹಾಗೂ ರಾಗಿ ಮುದ್ದೆ ಮೇಕರ್ ಹಾಗೂ ಇತರ ತಂತ್ರಜ್ಞಾನಗಳನ್ನು ಸಿಎಫ್ಟಿಆರ್ಐ ಅಭಿವೃದ್ಧಿಪಡಿಸಿದ್ದು ಇವುಗಳ ತಯಾರಿಕೆಯಲ್ಲಿ ಆಸಕ್ತಿ ಹೊಂದಿರುವ ಉದ್ಯಮಿಗಳಿಗೆ ಒಡಂಬಡಿಕೆ ಸಹಾಯಕಾರಿಯಾಗಲಿದೆ ಎಂದು ಕರ್ನಾಟಕ ರಾಜ್ಯ ಆಹಾರ ಸಂಸ್ಕರಣಾ ವಿಭಾಗದ ವಿಶೇಷ ಕಾರ್ಯದರ್ಶಿ ಮನೋಜ್ ರಾಜನ್ ಆಕಾಶವಾಣಿಗೆ ತಿಳಿಸಿದರು

ಎಸ್ ಯಡಿಯೂರಪ್ಪ ಇಂದು ಪಾವೇರಿಯ ರಾಣೆಬೆನ್ನೂರಿನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೂ ಮುನ್ನ ಸುದ್ವಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ತನ್ನ ಅವಧಿಯನ್ನು ಮೂರ್ಣಗೊಳಿಸಲಿದೆ ಎಂದು ವಿಶ್ವಾಸ ವ್ಯಕ್ತ ಪಡಿಸಿದರು ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಬೆಳಗಾವಿಯ ಅಥಣಿಯಲ್ಲಿ ಪಕ್ಷದ ಅಭ್ಯರ್ಥಿ ಪರ ಪ್ರಜಾರ ನಡೆಸಿದರು ಬಳಿಕ ಮಾತನಾಡಿದ ಅವರು ಉಪ ಚುನಾವಣೆ ಪಲಿತಾಂಸ ರಾಜ್ಯದಲ್ಲಿ ಸಾಕಷ್ಟು ಬದಲಾವಣೆಗೆ ನಾಂದಿಯಾಗಲಿದೆ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿದರು ಮಾಜಿ ಮುಖ್ಯಮಂತ್ರಿ ಎಚ್

ಈ ಬಾರಿಯ ಮೊದಲ ಕಂಬಳ ನಾಳೆ ಬಂಟ್ವಾಳ ತಾಲೂಕಿನ ಕಕ್ಕಪದವು ನಲ್ಲಿ ಸತ್ತ ಧರ್ಮ ಕಂಬಳ ನಡೆಯಲಿದೆ

ಇನ್ನು ನಾಲ್ಕು ತಿಂಗಳುಗಳ ಕಾಲ ಕರಾವಳಿ ಕಂಬಳ ಪ್ರಿಯರನ್ನು ಆಕರ್ಷಿಸಲಿದೆ

ಕಂಬಳ ಋತುವಿನ ವೇಳಾಪಟ್ಟಿಯನ್ನು ಈಗಾಗಲೇ ಜಿಲ್ಲಾಡಳಿತಕ್ಕೆ ಸಲ್ಲಿಸಲಾಗಿದೆ ಎಂದು ಪ್ರಕಟಣೆ ತಿಳಿಸಿದೆ ದೇಶದಲ್ಲಿ ಕೆಲವು ಪಬ್ಬಗಳ ನಂತರ ದೇವರ ವಿಗ್ರಪಗಳನ್ನು ಜಲ ಮೂಲಗಳಲ್ಲಿ ಮುಳುಗಿಸುವುದರಿಂದ ಆಗುವ ದುಷ್ಷರಿಣಾಮಗಳ ಬಗ್ಗೆ ಜನಜಾಗೃತಿ ಮೂಡಿಸಬೇಕಾಗಿದೆ ಎಂದು ಪರಿಸರ ಅರಣ್ಯ ಮತ್ತು ಪವಾಮಾನ ಬದಲಾವಣೆ ಖಾತೆಯ ಸಚಿವರೂ ಆಗಿರುವ ಪ್ರಕಾಶ್ ಜಾವಡೇಕರ್ ಹೇಳಿದ್ದಾರೆ

ಪಬ್ಲಗಳ ಸಂದರ್ಭದಲ್ಲಿ ಸಾಂಪ್ರದಾಯಿಕ ಮಣ್ಣಿನ ವಿಗ್ರಹಗಳ ಬಳಕೆಗೆ ಮ್ರೋತ್ಸಾಪ ನೀಡಬೇಕು ಎಂದು ಮಾರ್ಗಸೂಚಿಯಲ್ಲಿ ಒತ್ತಿ ಹೇಳಲಾಗಿದೆ ಎಂದು ಲೋಕಸಭೆಯಲ್ಲಿ ಅವರು ಪ್ರಶ್ನೆಯೊಂದಕ್ಕೆ ನೀಡಿದ ಉತ್ತರದಲ್ಲಿ ವಿವರಿಸಿದರು ದೇವರ ವಿಗ್ರಹಗಳನ್ನು ನೀರಿನಲ್ಲಿ ಮುಳುಗಿಸುವುದರಿಂದ ವಿಷಪೂರಿತ ರಾಸಾಯನಿಕ ಬಣ್ಣಗಳು ನೀರಿನಲ್ಲಿ ಬೆರೆತು ಜಲಚರ ಜೀವಿಗಳಿಗೆ ಮಾರಣಾಂತಕವಾಗಿ ಪರಿಣಮಿಸುತ್ತವೆ ಮತ್ತು ವಿಗ್ರಹಗಳು ನೀರಿನಲ್ಲಿ ಪೂರ್ಣವಾಗಿ ಕರಗದೆ ಇರುವುದರಿಂದ ನೀರು ಕಲುಷಿತವಾಗುತ್ತದೆ ಎಂದು ಅವರು ತಿಳಿಸಿದರು ದೇಶದಲ್ಲಿ ರೈಲುಗಳ ಕಾರ್ಯಾಚರಣೆ ಕಳೆದ ಎರಡೂವರೆ ವರ್ಷಗಳಲ್ಲಿ ಅತ್ತಂತ ಸುರಕ್ಷಿತವಾಗಿದೆ ಅಪಘಾತಗಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ರೈಲ್ವೆ ಖಾತೆಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ರಾಜ್ಯಸಭೆಯಲ್ಲಿಂದು ಪ್ರಶ್ನೋತ್ತರ ಅವಧಿಯಲ್ಲಿ ಪೂರಕ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ರೈಲುಗಳ ಭದ್ರತೆ ಸಮಯ ಪಾಲನೆ ಮತ್ತು ಮೂಲಸೌಕರ್ಯಗಳ ಸುಧಾರಣೆಗೆ ಸರ್ಕಾರ ಪಲವು ಕ್ರಮ ಕೈಗೊಂಡಿದೆ ಎಂದು ಹೇಳಿದರು

ಬೆಂಗಳೂರು ಮಡಿವಾಳದ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಡೆಟೋನೇಟರ್ ಸ್ಪೋಟಗೊಂಡು ಐವರು ಗಾಯಗೊಂಡಿದ್ದಾರೆ ಪ್ರಯೋಗಾಲಯದಲ್ಲಿ ಅಧ್ಯಯನದ ವೇಳೆ ಈ ಅವಘಡ ಸಂಭವಿಸಿದ್ದು ಸ್ಥಳಕ್ಕೆ ಮೊಲೀಸರು ದಾವಿಸಿದ್ದು ಘಟನೆಗೆ ಕಾರಣವನ್ನು ಪರಿಶೀಲಿಸಲಾಗುತ್ತಿದೆ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ವಿಧಾನಸಭಾ ಉಪಚುನಾವಣೆಗೆ ಭಾರತ ಚುನಾವಣೆ ಆಯೋಗ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರಿಗೆ ವಿವಿಧ ಜಾಗ್ಬತಿ ಕಾರ್ಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಯುವ ಸಬಲೀಕರಣ ಮತ್ತುಕ್ರೀಡಾ ಇಲಾಖೆ ಸಹಯೋಗದಲ್ಲಿ ನಾಳೆ ಸ್ವೀಪ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ

ಬ್ರಿಟಿಷರು ನಮ್ನ ದೇಶವನ್ನು ತೊರೆದು ಬಹಳ ಕಾಲವಾಗಿದ್ದರೂ ಇಂಗ್ಲಿಷ್ ಗುಲಾಮಗಿರಿ ನಮ್ನಲ್ಲಿ ಆಳವಾಗಿ ಬೇರೂರಿದೆ ಈ ನಿಟ್ಟಿನಲ್ಲಿ ನಮ್ಮತನವನ್ನು ಕಂಡುಕೊಳ್ಳುವ ಸಾಹಿತ್ಯ ರಚನೆಯಲ್ಲಿ ಸಾಹಿತಿಗಳು ತೊಡಗಿಸಿ ಕೊಳ್ಳ ಬೇಕು ಎಂದು ಜ್ವಾನಪೀಠ ಪ್ರಶಸ್ತಿ ಪುರಸ್ಟ್ರತ ಸಾಹಿತಿ ಡಾ

ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಒಣಹವೆ ಮುಂದುವರೆದಿದೆ

ಮುನ್ನೂಚನೆಯಂತೆ ದಕ್ಷಿಣ ಒಳನಾಡಿನ ಅಲ್ಲಲ್ಲಿ ಹಾಗೂ ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಮಳೆಯಾಗುವ ಸಾಧ್ಯತೆಯಿದೆ ಬೆಂಗಳೂರಿನಲ್ಲಿ ಸಾಮಾನ್ಯ ಮೋಡವಿರಲಿದ್ದು ಮಳೆಯಾಗುವ ಸಾಧ್ವತೆಯಿದೆ